ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ಗುರಿ ಸಾಧಿಸಲು ಕೈಗಾರಿಕಾ ಕ್ಷೇತ್ರದ ಪ್ರದರ್ಶನ ಪ್ರಮುಖವಾದದ್ದು ಎಂದು ಆರ್ಥಿಕ ಸಮೀಕ್ಷೆ ಸಲಹೆ ಮಾಡಿದೆ

ಆರ್ಥಿಕ ಸಮೀಕ್ಷೆ ಭಾರತದ ಮೂಲಸೌಕರ್ಯ ವಲಯದ ಪ್ರವೃತ್ತಿಗಳ ವಿವರವಾದ ಸಮೀಕ್ಷೆಯನ್ನು ನೀಡಿದೆ ಪ್ರಗತಿಗಾಗಿ ಮೂಲಸೌಕರ್ಯದಲ್ಲಿ ಪೂಡಿಕೆ ಅತ್ಯಗತ್ಯ ಎಂಬುದನ್ನು ಸಮೀಕ್ಷೆ ಪ್ರತಿಪಾದಿಸಿದೆ ವಿದ್ಯುತ್ ಕೊರತೆ ಅಸಮರ್ಪಕ ಸಾರಿಗೆ ಮತ್ತು ಕಳಪೆ ಸಂಪರ್ಕ ಒಟ್ಟಾರೆ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ ಎಂದೂ ಸಮೀಕ್ಷೆ ತಿಳಿಸಿದೆ

ಆರ್ಥಿಕತೆಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ನೀಡುವ ಸಲುವಾಗಿ ಕೈಗೊಂಡಿರುವ ಪಲವು ಕಾರ್ಯತ್ರಮಗಳು ಮತ್ತು ಶಾಸನಾತ್ಮಕ್ ತ್ರಮಗಳನ್ನು ಅದು ಒತ್ತಿ ಹೇಳಿದೆ ಭಾರತದ ಬೃಹತ್ ಆರ್ಥಿಕತೆಯ ವ್ಯದ್ಧಿಗೆ ಸಮರ್ಥ ಬ್ಯಾಂಕಿಂಗ್ ವಲಯದ ಬೆಂಬಲದ ಅಗತ್ಯವನ್ನು ಸಮೀಕ್ಷೆ ಪ್ರತಿಪಾದಿಸಿದೆ

ಟ್ವೀಟ್ ಸಂದೇಶದಲ್ಲಿ ಅವರು ಉದ್ಯಮ ರಪ್ತು ಸುಗಮ ವಾಣಿಜ್ಯದ ಮೂಲಕ ಐದು ಟ್ರಲಿಯನ್ ಡಾಲರ್ ಆರ್ಥಿಕತೆ ಗುರಿ ಸಾಧಿಸಲು ಬಪುಮುಖಿ ಕಾರ್ಯತಂತ್ರವನ್ನು ಒತ್ತಿ ಹೇಳಿದೆ ಎಂದು ತಿಳಿಸಿದ್ದಾರೆ

ಟ್ಷೀಟ್ ಸಂದೇಶದಲ್ಲಿ ಅವರು ರಾಷ್ಷಪತಿಯವರು ಭಾರತದ ವಿಶ್ವ ವೇದಿಕೆಗಳಲ್ಲಿ ಭಾರತದ ಘನತೆ ಪೆಚ್ವಿರುವುದನ್ನು ಹಾಗೂ ದಶಕಗಳಿಂದ ನನೆಗುದಿಗೆ ಬಿದ್ದಿದ್ದ ಸವಾಲುಗಳನ್ನು ಹೇಗೆ ಎದುರಿಸುತ್ತಿದೆ ಎಂಬುದನ್ನು ಪಾಗೂ ಭಾರತದ ಭಾತೃತ್ವ ಸಾಮರಸ್ಕ ಮತ್ತು ಸಹಾನುಭೂತಿಯ ಕುರಿತೂ ಪ್ರತಿಪಾದಿಸಿದ್ದಾರೆ ಎಂದು ಹೇಳಿದ್ದಾರೆ

ಆರ್ಥಿಕ ಸಮೀಕ್ಷೆಯ ಬಗ್ಗೆ ದೆಹಲಿಯಲ್ಲಿಂದು ವಿವರ ನೀಡಿದ ಅವರು ಸಮೀಕ್ಷೆ ಸಂಪತ್ತು ಸೃಷ್ಷಿಯ ಬಗ್ಗೆ ಒತ್ತು ನೀಡಿದೆ ಎಂದರು ದೇಶ ಸಮೂಪಗಳು ಜಾಗತಿಕ ಆರ್ಥಿಕತೆಯಿಂದಾಗಿ ಮಂದಗತಿಗೆ ಬಂದಿದ್ದು ಭಾರತಕ್ಕೂ ಇದರ ಪರಿಣಾಮದ ಅನುಭವವಾಗಿದೆ ಎಂದರು ಮೂರು ತ್ರೈಮಾಸಿಕಗಳಲ್ಲಿ ಭಾರತದ ಆರ್ಥಿಕತೆ ಪಾರಮ್ಯ ಮೆರೆದಿರುವುದು ಆರ್ಥಿಕ ಇತಿಹಾಸದಲ್ಲಿ ದಾಖಲಾಗಿದೆ ಮತ್ತು ಇಂಥ ಪಾರಮ್ಕಕ್ಕೆ ಸಂಪತ್ತಿನ ಸೃಷ್ಟಿಗೆ ಒತ್ತು ನೀಡಿರುವುದೇ ಕಾರಣ ಎಂದರು ಭಾರತದ ಬ್ಯಾಂಕಿಂಗ್ ವಲಯ ಔನ್ಯತ್ಯ ಸಾಧಿಸುವ ಅಗತ್ಯವಿದೆ ಮತ್ತು ಭಾರತದ ಆರ್ಥಿಕತೆಯ ಗಾತ್ರಕ್ಕೆ ಅನುಗುಣವಾಗಿ ಬೆಳಯಬೇಕಿದೆ ಎಂದು ಹೇಳಿದರು ಆರ್ಥಿಕ ಸಮೀಕ್ಷೆಯು ಹಣಕಾಸು ಸಚಿವಾಲಯದ ವಾರ್ಷಿಕ ಮಹತ್ವಾಕಾಂಕ್ಷೆಯ ದಸ್ತಾವೇಜಾಗಿದ್ದು ಇದು ಭಾರತದ ಅರ್ಥಿಕತೆಯ ಅಭಿವೃದ್ಧಿಯ ಪರಾಮರ್ಶೆ ನಡೆಸುತ್ತದೆ ಪೌರತ್ವ ತಿದ್ದುಪಡಿ ಕಾಯಿದೆ ಐತಿಹಾಸಿಕವಾಗಿದ್ದು ಇದು ರಾಷ್ಷಚಿತ ಮಹಾತ್ಮಾ ಗಾಂಧಿ ಅವರ ಆಶಯವನ್ನು ಪೂರೈಸಿದೆ ಎಂದು ರಾಷ್ಟಪತಿ ರಾಮನಾಥ ಕೋವಿಂದ್ ಹೇಳಿದ್ದಾರೆ ಸಂಸತ್ತಿನ ಸೆಂಟ್ರಲ್ ಹಾಲ್ ನಲ್ಲಿ ಉಭಯ ಸದನಗಳ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ ಅವರು ಯಾವುದೇ ವಿಷಯದ ಮೇಲಿನ ಪರಸ್ಪರ ಚರ್ಚೆ ಮತ್ತು ಸಮಾಲೋಚನೆ ಪ್ರಜಾಪ್ರಭುಕ್ವವನ್ನು ಬಲಪಡಿಸುತ್ತದೆ ಆದರೆ ಪ್ರತಿಭಟನೆಗಳ ವೇಳೆ ನಡೆದ ಹಿಂಸಾಚಾರ ಇದನ್ನು ದುರ್ಬಲಗೊಳಿಸಿತು ಎಂದು ಹೇಳಿದರು

ರೈತರ ಕೊಡುಗೆಯನ್ನು ಶ್ಲಾಘಿಸಿದ ರಾಷ್ಟಪತಿಯವರು ಅವರ ಬದುಕಿನಲ್ಲಿ ಬದಲಾವಣೆ ತರುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದರು ಆರೋಗ್ಯದ ಉಪಕ್ರಮಗಳನ್ನು ಪ್ರಸ್ತಾಪಿಸಿದ ಅವರು ಆಯುಷ್ಮಾನ್ ಭಾರತ ಯೋಜನೆಯ ಪರಿಣಾಮ ದೇಶದ ಆರೋಗ್ಚಕ್ಷೇತ್ರದಲ್ಲಿ ಗೋಚರಿಸುತ್ತಿದೆ ಎಂದರು

ದೇಶವನ್ನು ಭಯೋತ್ಪಾದನೆಯ ಖಿಡುಗಿನಿಂದ ಮುಕ್ತಗೊಳಿಸಲು ಸರ್ಕಾರ ಸಂಪೂರ್ಣ ಶಕ್ತಿ ಮತ್ತು ಸಂಕಲ್ಪದೊಂದಿಗೆ ಶ್ರಮಿಸುತ್ತಿದೆ ಎಂದು ಪ್ರತಿಪಾದಿಸಿದರು ಕಾಂಗ್ರೆಸ್ ಡಿಎಂಕೆ ಆರ್ ಜೆ ಡಿ ಎಡಪಕ್ಷಗಳು ಹಾಗೂ ಇತರರು ರಾಷ್ಷಪತಿಯವರ ಭಾಷಣದ ವೇಳೆ ಕಪ್ಪು ಪಟ್ಟಿ ಧರಿಸಿದ್ದರು ಎಂದು ನಮ್ನ ಬಾತ್ಪೀದಾರರು ವರದಿ ಮಾಡಿದ್ದಾರೆ ಓರಿಯ ಕಾಂಗ್ರೆಸ್ ನಾಯಕ ಗುಲಾಂ ನಭಿ ಆಜಾದ್ ಅವರು ರಾಷ್ಷಪತಿಯವರ ಭಾಷಣವನ್ನು ಟೀಕಿಸಿದ್ದಾರೆ ಸಂಸತ್ತಿನ ಹೊರಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಆಜಾದ್ ಭಾಷಣದಲ್ಲಿ ಹಣದುಬ್ಲರ ನಿರುದ್ಗೋಗ ಮತ್ತು ಶ್ರೀಸಾಮಾನ್ಲನ ಸಮಸ್ಲೆಗಳ ಪ್ರಸ್ತಾಪವೆ ಇಲ್ಲ ಎಂದು ತಿಳಿಸಿದರು ಈ ಮಧ್ಯೆ ಬಿಜೆಪಿ ಹಿರಿಯ ನಾಯಕ ಕೇಂದ್ರ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ರಾಷ್ಷಪತಿ ಭಾಷಣವನ್ನು ಪ್ರಶಂಸಿಸಿದ್ದಾರೆ

ಈ ಕಾರ್ಯಕ್ನಾಗಿ ಏರ್ ಇಂಡಿಯಾದ ಮೊದಲ ವಿಶೇಷ ವಿಮಾನ ಇಂದಿರಾಗಾಂಧಿ ಅಂತಾರಾಷ್ಷೀಯ ವಿಮಾನ ನಿಲ್ಲಾಣದಿಂದ ವುಹಾನ್ ಗೆ ಹೊರಟಿದೆ

ಮತ್ತೊಂದು ವಿಶೇಷ ವಿಮಾನ ನಾಳೆ ದೆಹಲಿ ವಿಮಾನ ನಿಲ್ದಾಣದಿಂದ ಹೊರಡುವ ನಿರೀಕ್ಷೆಯಿದೆ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯ ಐವರು ವೈದ್ಯರು ಓರ್ವ ಅರೆ ವೈದ್ಯಕೀಯ ಸಿಬ್ಬಂದಿಯನ್ನೊಳಗೊಂಡ ತಂಡ ವೈದ್ಯರಿಂದ ಸೂಚಿತವಾಗಿರುವ ಔಷಧಗಳು ಮಾಸ್ತ್ ಗಳು ಓವರ್ ಕೋಟ್ ಗಳು ಮತ್ತು ಪ್ಯಾಕ್ ಮಾಡಲಾದ ಆಹಾರ ಪದಾರ್ಥಗಳೊಂದಿಗೆ ವಿಮಾನದಲ್ಲಿ ಹೊರಟಿದೆ ಇಂಜನಿಯರ್ ಗಳು ಮತ್ತು ಭದ್ರತಾ ಸಿಬ್ಬಂದಿ ಕೂಡಾ ವುಹಾನ್ ಗೆ ಪ್ರಯಾಣಿಸುತ್ತಿದ್ದಾರೆ ವಿಮಾನದಲ್ಲಿ ಯಾವುದೇ ರೀತಿಯ ಸೇವೆ ಒದಗಿಸಲಾಗುವುದಿಲ್ಲ ಮತ್ತು ಆಹಾರ ಪೊಟ್ಟಣಗಳನ್ನು ಆಸನಗಳ ಚೀಲಗಳಲ್ಲಿ ಮೊದಲೇ ಇರಿಸಲಾಗುವುದು ಎಂದು ಏರ್ ಇಂಡಿಯಾ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಅಶ್ವಾ ಲೋಹಾನಿ ಹೇಳಿದ್ದಾರೆ ವಿಮಾನದ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ನಡುವೆ ಯಾವುದೇ ಸಂವಹನ ಇರುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ ನಿರ್ಭಯ ಸಾಮೂಹಿಕ ಅತ್ಕಾಚಾರ ಮತ್ತು ಪಕ್ಕೆ ಪ್ರಕರಣದ ಅಪರಾಧಿಗಳಿಗೆ ವಿಧಿಸಲಾಗಿರುವ ಮರಣದಂಡನೆ ಶಿಕ್ಷೆ ಜಾರಿಯನ್ನು ಇಂದು ದೆಹಲಿ ಕೋರ್ಟ್ ತನ್ನ ಮುಂದಿನ ಆದೇಶದವರೆಗೆ ಮುಂದೂಡಿದೆ

ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಸರ್ವೋನ್ನತ ನ್ಯಾಯಾಲಯ ನಿರ್ಭಯ ಅತ್ಕಾಚಾರ ಮತ್ತು ಪತ್ತೆ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ನಾಲ್ವರು ಅಪರಾಧಿಗಳ ಪೈಕಿ ಒಬ್ಬ ಅಪರಾಧಿಯಾಗಿರುವ ಪವನ್ ಗುಪ್ತಾ ತಾನು ಬಾಲಾರೋಪಿ ಎಂಬುದನ್ನು ಕಡೆಗಣಿಸಲಾಗಿದ್ದು ಇದನ್ನು ಪುನರ್ ಪರಿಶೀಲಿಸಬೇಕು ಎಂದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿತು

ನಂತರ ಆಕೆ ಮೃತಪಟ್ಟಿದ್ದರು

ಒತ್ತಡಕ್ಕೆ ಸಿಲುಕಿದ್ದ ನ್ಯೂಜಿಲೆಂಡ್ ಆ ಓವರ್ ನಲ್ಲಿ ಎರಡು ವಿಕೆಟ್ ಗಳನ್ನು ಕಳೆದುಕೊಂಡಿತು ಪಂದ್ಯ ಟೈ ಆದ ಕಾರಣ ಸೂಪರ್ ಓವರ್ ಮೂಲಕ ಪಂದ್ಯ ನಿರ್ಣಯಿಸಲಾಯಿತು

ಭಾರತ ಈಗ ಐದು ಪಂದ್ಯಗಳ ಸರಣಿಯಲ್ಲಿ ನಾಲ್ಕರಲ್ಲಿ ಗೆಲುವು ಸಾಧಿಸಿದೆ